ಜವಾಹರ್ ಲಾಲ್ ನೆಹರೂ ವಿಕ್ಷ ವಿದ್ಯಾಲಯ ಆವರಣದಲ್ಲಿ ಸಂಭವಿಸಿದ ಹಿಂಸಾಚಾರದ ಹಿನ್ನೆಲೆಯಲ್ಲಿ ವಿಕ್ಷ ವಿದ್ಯಾಲಯದ ಪ್ರತಿನಿಧಿಗಳನ್ನು ಚರ್ಚೆಗೆ ಕರೆಯುವಂತೆ ಗ್ಬಹ ಸಚಿವ ಅಮಿತ್ ಷಾ ದೆಹಲಿ ಉಪರಾಜ್ಲಪಾಲ ಅನಿಲ್ ಬೈಜಾಲ್ ಅವರಿಗೆ ಇಂದು ಸೂಚಿಸಿದ್ದಾರೆ ವಿಕ್ವವಿದ್ಯಾಲಯದಲ್ಲಿ ನಿನ್ನೆ ಸಂಜೆ ಉಂಟಾದ ಹಿಂಸಾಚಾರದ ಹಿನ್ನೆಲೆಯಲ್ಲಿ ಜೆಎನ್ಯುನಲ್ಲಿನ ಪರಿಸ್ಥಿತಿ ಕುರಿತು ಅಮಿತ್ ಷಾ ದೆಹಲಿ ಹೊಲೀಸ್ ಆಯುಕ್ತರೊಂದಿಗೆ ಮಾತನಾಡಿ ಫಟನೆಯ ಬಗ್ಗೆ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರಿಂದ ತನಿಖೆಗೆ ಆದೇಶಿಸಿದ್ದಾರೆ ಜಂಟಿ ಪೊಲೀಸ್ ಆಯುಕ್ತರ ಮಟ್ಲದ ಅಧಿಕಾರಿಯೊಬ್ಲರಿಂದ ತನಿಖೆ ನಡೆಸಲಾಗುವುದೆಂದು ಗೃಹ ಸಚಿವಾಲಯದ ಕಚೇರಿ ತಿಳಿಬದೆ ವಿಶ್ವವಿದ್ಯಾಲಯದಲ್ಲಿ ಸದ್ನದ ಪರಿಸ್ಥಿತಿ ಹಾಗೂ ಅಲ್ಲಿ ಶಾಂತಿ ನೆಲೆಸಲು ಕ್ಲೆಗೊಂಡಿರುವ ಕ್ರಮಗಳ ಕುರಿತಾದ ವರದಿ ಸಲ್ಲಿಸುವಂತೆ ಸಹ ಗೃಹ ಸಚಿವಾಲಯ ದೆಹಲಿ ಪೊಲೀಸರಿಗೆ ಸೂಚಿಸಿದೆ ಜೆಎನ್ಯುದ ರಿಜಿಸ್ಟಾರ್ ಹಾಗೂ ಸಹ ಕುಲಪತಿಯವರು ಇಂದು ಬೆಳಗ್ಗೆ ಬ್ಲೆಜಾಲ್ ಅವರನ್ನು ಭೇಟಿಯಾಗಿ ಪರಿಸ್ಹಿತಿಯ ಬಗ್ಗೆ ವಿವರಿಸಿದರು ವಿಕ್ವ ವಿದ್ಯಾಲಯ ಆವರಣದೊಳಗಿನ ಹಿಂಸಾಚಾರವನ್ನು ಖಂಡಿಸಿರುವ ಮಾನವ ಸಂಪನ್ನೂಲ ಅಭಿವೃದ್ದಿ ಖಾತೆ ಸಚಿವ ಡಾ ರಮೇಶ್ ಪೋಕ್ರಿಯಾಲ್ ನಿಶಾಂಕ್ ಇದೊಂದು ದುರುದೃಷ್ಷಕರ ಹಾಗೂ ತೀವ್ರ ಆತಂಕದ ವಿಚಾರವಾಗಿದೆ ಎಂದಿದ್ದಾರೆ ಈ ಮಧ್ಯೆ ಫಟನೆಯಲ್ಲಿ ಗಾಯಗೊಂಡ ವಿದ್ಲಾರ್ಥಿಗಳ ಬಗ್ಗೆ ನೋವು ಮತ್ತು ಕಳವಳಗೊಂಡಿರುವುದಾಗಿ ಜೆಎನ್ಯು ಆಡಳಿತ ಮಂಡಳಿ ತಿಳಿಸಿದೆ ವಿಶ್ವ ವಿದ್ಯಾಲಯ ಆವರಣದಲ್ಲಿ ಶಾಂತಿ ಕಾಯ್ದುಕೊಳ್ಳಬೇಕು ಯಾವುದೇ ತಪ್ಪು ಮಾಹಿತಿಯಿಂದ ಉದ್ರಿಕ್ತರಾಗಬಾರದೆಂದು ಸಂಬಂಧಿಸಿದ ಎಲ್ಲರಿಗೂ ಆಡಳಿತ ಮಂಡಳಿ ಮನವಿ ಮಾಡಿದೆ ಪ್ರಕರಣದಲ್ಲಿ ಪೊಲೀಸರು ಎಫ್ಐಆರ್ ದಾಖಲಿಸಿರುವುದಾಗಿ ನೈಋತ್ವ ಡಿಸಿಪಿ ದೇವೇಂದರ್ ಆರ್ತ ತಿಳಿಸಿದ್ದಾರೆ ವಿಶ್ವವಿದ್ಯಾಲಯ ಆವರಣದಲ್ಲಿ ಪೊಲೀಸರು ಧ್ವಜ ಮೆರವಣಿಗೆ ನಡೆಸಿದ್ದು ಪರಿಸ್ತಿತಿ ಈಗ ಸಹಜ ಸ್ಥಿತಿಯಲ್ಲಿದೆ

ಸರ್ಕಾರ ಜೆಎನ್ಯು ಆಡಳತ ಹಾಗೂ ದೆಹಲಿ ಹೊಲೀಸರ ನಿಗಾದಲ್ಲೇ ವಿಕ್ವವಿದ್ಯಾಲಯದಲ್ಲಿ ಹಿಂಗಾಚಾರ ಫಟಿಸಿರುವುದು ನಾಚಿಕೆಗೇಡಿನ ಸಂಗತಿ ಎಂದು ಕಾಂಗ್ರೆಸ್ ಟೀಕಿಸಿದೆ ಜೆಎನ್ಯುನಲ್ಲಿ ನಿನ್ನೆ ಸಂಜೆ ವಿದ್ಯಾರ್ಥಿಗಳ ಎರಡು ಗುಂಪುಗಳು ನಡುವೆ ಫರ್ಷಣೆ ಸಂಭವಿಸಿದ್ದು

ಪೌರತ್ವ ತಿದ್ದುಪಡಿ ಕಾಯಿದೆಗೆ ಬೆಂಬಲ ಕ್ರೋಡೀಕರಿಸಲು ಮತ್ತು ಕಾಯ್ದೆಯ ಕುರಿತು ಜನರಿಗೆ ವಿವರಿಸಲು ಬಿಜೆಪಿ ಹತ್ತು ದಿನಗಳ ರಾಷ್ಟವ್ಯಾಪ್ತಿ ಬೃಹತ್ ಸಂಪರ್ಕ ಅಭಿಯಾನವನ್ನು ಆರಂಭಿಸಿದೆ

ಬಿಜೆಪಿ ಅಧ್ಯಕ್ಷ ಹಾಗೂ ಗ್ಬಪ ಸಚಿವ ಅಮಿತ್ ಶಾ ನಿನ್ನೆ ದೆಹಲಿಯ ಲಜ್ ಪತ್ ನಗರದಲ್ಲಿ ನಡೆದ ಅಭಿಯಾನದಲ್ಲಿ ಭಾಗಿಯಾದರು ಪ್ರತ್ಯೇಕ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅಮಿತ್ ಶಾ ಕಾಂಗ್ರೆಸ್ ಆಮ್ ಆದ್ನಿ ಪಕ್ಷ ಹಾಗೂ ಇತರ ಪಕ್ಷಗಳು ಸಿಎಎ ಕುರಿತು ಜನರನ್ನು ದಾರಿ ತಪ್ಪಿಸುತ್ತಿವೆ ಎಂದು ಆರೋಪಿಸಿದರು ದೇಶದ ವಿವಿಧ ಭಾಗಗಳಲ್ಲಿ ರಾಜನಾಥ್ಸಿಂಗ್ ನಿತಿನ್ ಗಡ್ಡರಿ ಪ್ರಕಾಶ್ ಜಾವಡೇಕರ್ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಹಲವಾರು ಕೇಂದ್ರ ಸಚಿವರು ಅಭಿಯಾನದಲ್ಲಿ ಭಾಗಿಯಾದರು ಜೈಪುರದಲ್ಲಿ ನಡೆದ ಸುದ್ದಿಗೋಷ್ಟಿಯಲ್ಲಿ ಮಾತನಾಡಿದ ನಿರ್ಮಲಾ ಸೀತಾರಾಮನ್ ಸಿಎಎ ಕುರಿತಂತೆ ಕಾಂಗ್ರೆಸ್ ಓಲ್ಯೆಕೆ ರಾಜಕಾರಣ ಮಾಡುತ್ತಿದೆ ಹಾಗೂ ಗೊಂದಲ ಸೃಷ್ಷಿಸುತ್ತಿದೆ ಎಂದು ಆರೋಪಿಸಿದರು ದೇಶದ ಯಾವುದೇ ಮುಸಲ್ಪಾನರ ಮೇಲೆ ಸಿಎಎ ಪರಿಣಾಮ ಬೀರುವುದಿಲ್ಲ ಎಂದ ಕೇಂದ್ರ ಗ್ಲಹಖಾತೆ ಸಹಾಯಕ ಸಚಿವ ಕಿಶನ್ ರೆಡ್ಡಿ ಸಮುದಾಯದಲ್ಲಿ ಕಾಂಗ್ರೆಸ್ ಸೇರಿದಂತೆ ಪ್ರತಿ ಪಕ್ಷಗಳು ಭಯ ಉಂಟು ಮಾಡುತ್ತಿದೆ ಎಂದು ಆರೋಪಿಸಿದರು ಅವರು ಆಂಧ್ರ ಪ್ರದೇಶದ ತಿರುಪತಿಯಲ್ಲಿ ಗೃಹ ಸಂಪರ್ಕ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು ಪಾಕಿಸ್ತಾನದ ಪೇಷಾವರ್ನಲ್ಲಿ ಅಲ್ಪಸಂಬ್ಲಾತ ಸಿಬ್ ಸಮುದಾಯದ ಸದಸ್ನರೊಬ್ಲರ ಹತ್ನೆಯನ್ನು ಭಾರತ ಬಲವಾಗಿ ಖಂಡಿಸಿದೆ ಇದು ಇತ್ತೀಚೆಗೆ ಪವಿತ್ರ ನಂಕಾನಾ ಸಾಹಿಬ್ ಗುರುದ್ವಾರದ ಮೇಲೆ ನಡೆದ ದಾಳಿ ಮತ್ತು ಇನ್ನೂ ಬಗೆಹರಿಯದ ಸಿಬ್ ಬಾಲಕಿಯೊಬ್ಬಳ ಅಪಹರಣ ಬಲವಂತದ ಮತಾಂತರ ಮತ್ತು ವಿವಾಹದ ಫಟನೆಯ ನಂತರ ನಡೆದ ಮತ್ತೊಂದು ಪ್ರಕರಣವಾಗಿದೆ ಇಂಥ ಹೇಯ ಕೃತ್ಯಗಳನ್ನು ಎಸಗುವವರಿಗೆ ಕಠಿಣ ಶಿಕ್ಷೆ ಕೊಡಿಸಲು ಕ್ರಮ ಕ್ಲೆಗೊಳ್ಳುವಂತೆ ಮತ್ತು ಇಂಥ ಫಟನೆ ನಡೆಯದಂತೆ ತಡೆಯಲು ತುರ್ತು ಕ್ರಮ ಕೈಗೊಳ್ಳುವಂತೆ ಪಾಕಿಸ್ತಾನ ಸರ್ಕಾರಕ್ಕೆ ಭಾರತ ಆಗ್ರಹಿಸಿದೆ ಪಾಕಿಸ್ತಾನವು ಮತ್ತೊಂದು ದೇಶಕ್ಕೆ ಉಪದೇಶ ಮಾಡುವುದನ್ನು ನಿಲ್ಲಿಬ ತನ್ನ ದೇಶದಲ್ಲಿನ ಅಲ್ಲಸಂಖ್ಯಾತರ ರಕ್ಷಣೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಭಾರತದ ವಿದೇತಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿದೆ

ಯುರೇನಿಯಂ ಸಂಗ್ರಹ ಸಾಮರ್ಥ್ಯವನ್ನು ಇನ್ನು ಮುಂದೆ ತಾನು ಕಡಿಮೆ ಮಾಡುವುದಿಲ್ಲ ಎಂದು ಈಗ ಇರಾನ್ ಬೆದರಿಕೆವೊಡ್ಡಿದೆ ತೆಹರಾನ್ನಲ್ಲಿ ನಡೆದ ಇರಾನಿ ಸಚಿವ ಸಂಪುಟ ಸಭೆಯ ನಂತರ ಈ ನಿರ್ಧಾರವನ್ನು ಪ್ರಕಟಸಲಾಗಿದೆ ಇರಾನಿ ಜನರಲ್ ಕಾಸಿಂ ಸುಲ್ಲೆಮಾನಿಯನ್ನು ಅಮೆರಿಕದ ಪಡೆಗಳು ಹತ್ತೆ ಮಾಡಿದ ನಂತರ ನಿನ್ನೆ ಲಕ್ಷಾಂತರ ಜನರು ಆತನ ಪಾರ್ಥಿವ ಶರೀರಕ್ಷೆ ಭವ್ದ ಸ್ವಾಗತ ಕೋರಲು ಬಾಗ್ದಾದ್ನಲ್ಲಿ ಜಮಾಯಿಸಿದ್ದರು

ಈ ನಡುವೆ ಐರೋಪ್ತ ಒಕ್ಕೂಟದ ವಿದೇಶಾಂಗ ನೀತಿ ವಿಭಾಗದ ವರಿಷ್ಠಾಧಿಕಾರಿ ಜೋಸೆಪ್ ಬೊರ್ರೈಲ್ ಇರಾನ್ನ ವಿದೇಶಾಂಗ ಸಚಿವ ಮೊಹಮ್ದದ್ ಜಾವೇದ್ ಝರಿಫ್ ಅವರಿಗೆ ಬ್ರೆಸೆಲ್ಗೆ ಬರುವಂತೆ ಸೂಚಿಸಿದ್ದು

ಅರಬ್ ರಾಷ್ಷಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಅಹ್ವದ್ ಅಬೌಲ್ ಫೀತ್ ಇರಾಕ್ ಮತ್ತು ಅರಬ್ ಪ್ರಾಂತ್ಯದಲ್ಲಿನ ದೆಳವಣಿಗೆಗಳ ಕುರಿತು ತೀವ್ರ ಕಳವಳ ವ್ಯಕ್ತಪಡಿಬದ್ದು ಶಾಂತಿ ಕಾಪಾಡುವಂತೆ ಕರೆ ನೀಡಿದ್ದಾರೆ ಈ ಕುರಿತು ಪ್ರಕಟಣೆ ಬಿಡುಗಡೆ ಮಾಡಿರುವ ಅವರು ಈ ಪ್ರದೇಶದಲ್ಲಿ ಶಾಂತಿಯ ಅವಶ್ಯಕತೆ ಇದೆಯೇ ಹೊರತು ಫರ್ಷಣೆಗೆ ಉತ್ತೇಜನ ನೀಡುವುದಲ್ಲ ಎಂದಿದ್ದಾರೆ ಅರಬ್ ಒಕ್ಕೂಟವು ಆಫ್ರಿಕನ್ ಮತ್ತು ಏಷ್ಟನ್ ದೇಶಗಳೊಂದಿಗೆ ಈ ಕುರಿತು ಮಾತುಕತೆ ನಡೆಸುತ್ತಿದೆ

ಕೇಂದ್ರಾಡಳಿತ ಜಮ್ನು ಮತ್ತು ಕಾಶ್ಮೀರದ ಉಪರಾಜ್ವಪಾಲರಿಗೆ ಸಲಹೆಗಾರರಾಗಿ ಸಿಆರ್ಪಿಎಫ್ನ ಮಾಜಿ ನಿರ್ದೇಶಕ ರಾಜೀವ್ ರೈ ಭಟ್ನಾಗರ್ ಅವರನ್ನು ನೇಮಿಸಲಾಗಿದೆ

ಎನ್ ಚತುರ್ವೇದಿ ನಿಧನ ಹೊಂದಿದ್ದಾರೆ

ನೊಯಿಡಾದ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ನಿನ್ನೆ ರಾತ್ರಿ ಅವರು ಕೊನೆಯುಸಿರೆಳೆದರು

ವೆಂಕಯ್ತ ನಾಯ್ತು ತಮ್ನ ಟ್ಟಟರ್ ಸಂದೇಶದಲ್ಲಿ ಟಿ ಎನ್

ಮುಂದಿನ ಮೂರು ದಿನಗಳಲ್ಲಿ ಹಿಮಾಚಲ ಪ್ರದೇಶ ಹಾಗೂ ಜಮ್ಮ ಮತ್ತು ಕಾಶ್ಮೀರದಲ್ಲಿ ಹೊಸದಾಗಿ ಹಿಮ ಹಾಗೂ ಮಳೆ ಸುರಿಯುವ ಸಾಧ್ಯತೆಗಳವೆಯೆಂದು ಹವಾಮಾನ ಇಲಾಖೆ ಮುನ್ಲೂಚನೆ ನೀಡಿದೆ ಹಿಮಾಚಲ ಪ್ರದೇಶದಲ್ಲಿ ಮುಂದಿನ ಎರಡು ದಿನಗಳ ಕಾಲ ಭಾರೀ ಮಳೆ ಹಾಗೂ ಹಿಮಪಾತವಾಗುವ ನಿರೀಕ್ಷೆಯಿದ್ದು ಹವಾಮಾನ ಇಲಾಖೆ ಆರೆಂಜ್ ಮತ್ತು ಯೆಲ್ಲೋ ಅಲರ್ಟ್ ಜಾರಿಗೊಳಿಸಿದೆ ನಿನ್ನೆ ರಾಜ್ಯದ ಕೆಲವು ಕಡೆ ಹಗುರ ಮಳೆ ಮತ್ತು ಹಿಮ ಸುರಿದಿದೆ ಜಮ್ನು ಮತ್ತು ಕಾಶ್ಲೀರದಲ್ಲಿ ಹೊಸದಾಗಿ ಹಿಮ ಸುರಿಯುವ ಸಾಧ್ಯತೆಗಳು ಹೆಚ್ಚಾಗಿದೆ

ಮೂರು ಪಂದ್ಯಗಳ ಸರಣಿಯ ದ್ವಿತೀಯ ಪಂದ್ಯ ಇಂದೋರ್ ನಲ್ಲಿ ನಾಳೆ ನಡೆಯಲಿದೆ

ಮುಕ್ತಾಯ